ಪಿಎಂಸಿ ಬ್ಲಾಂಕ್ ಪಗರಣದ ಮೂವರು ಆರೋಪಿಗಳು ಈ ತಿಂಗಳ ಭರವರೆಗೆ ನ್ಲಾಯಾಂಗ ವಶಕ್ಕೆ

ಭಾರತದೊಂದಿಗಿನ ಎಲ್ಲ ರೈಲು ಸಂಪರ್ಕಗಳನ್ನು ಮನರಾರಂಭಿಸುವುದಾಗಿ ಬಾಂಗ್ಲಾ ಪ್ರಧಾನಿ ಶೇಖ್ ಪಸಿನಾ ಪ್ರಕಟಣೆ

ನವಿ ಮುಂಬೈನ ಬಾರ್ಗಾರ್ ಎಂಬಲ್ಲಿ ಚುನಾವಣಾ ರ್ಕಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸ್ಫೋಟದ ಸೂತ್ರಧಾರಿಗಳು ದೇಶದಿಂದ ಪಲಾಯನ ಮಾಡಲು ಸಹಾಯ ಮಾಡಿದವರು ಯಾರು ಎಂದು ಜನರು ಕೇಳುತ್ತಿದ್ಗಾರೆ ಈ ಸೂತ್ರಧಾರಿಗಳೊಂದಿಗೆ ಅವರಿಗಿರುವ ಉದ್ದಮ ವಾಣಿಜ್ಞ ಮತ್ತು ಇತರ ಸಂಬಂಧಗಳು ಏನು ಎಂಬುದು ಬಹಿರಂಗವಾಗಬೇಕು ಎಂದು ಜನರು ಕೇಳುತ್ತಿದ್ದಾರೆ ಎಂದರು ಸ್ಪೋಟ ನಡೆದ ತಕ್ಷಣ ಪ್ರಮುಖ ಆರೋಪಿಗಳಾದ ದಾವೂದ್ ಇಬ್ರಾಹಿಂ ಟೈಗರ್ ಮೆಮೊನ್ ಮತ್ತಿತರ ಆರೋಪಿಗಳು ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದ್ದರು ಆ ಸಮಯದಲ್ಲಿ ಪ್ರತಿಪಕ್ಷಗಳು ಅಂದಿನ ಶರದ್ ಪವಾರ್ ನೇತೃತ್ವದ ಮಹಾರಾಷ್ಟ ಸರ್ಕಾರವು ಭೂಗತ ಜಗತ್ತಿನೊಂದಿಗೆ ಕೈಜೋಡಿಸುತ್ತಿದೆ ಎಂದು ಆರೋಪಿಸಿದ್ದವು ಆದರೆ ಈ ಆರೋಪವನ್ನು ಪವಾರ್ ನಿರಾಕರಿಸಿದ್ದರು ಅಪರಾಧಿಗಳು ಭಯಭೀತರಾಗಿದ್ದಾರೆ ಮತ್ತು ಅಪ್ರಸ್ತುತ ವಿಷಯಗಳನ್ನು ಎತ್ತುವ ಮೂಲಕ ಗಮನವನ್ನು ಬೇರೆಡೆ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಜನರು ದುಷ್ಟತ್ತಗಳಿಗೆ ಉತ್ತರವನ್ನು ಬಯಸುತ್ತಿದ್ದಾರೆ ಎಂದು ಮೋದಿ ಹೇಳಿದರು

ಇಂತಪ ಮತಗಟ್ಟೆಗಳಿಗೆ ಕೇಂದ್ರೀಯ ಅರೆಸೇನಾ ಪಡೆ ಮತ್ತು ಸೂಕ್ಷ್ಮ ವೀಕ್ಷಕರನ್ನು ನಿಯೋಜಿಸಲಾಗುವುದು

ಎಲ್ಲಾ ರಾಜಕೀಯ ನಾಯಕರು ಮತದಾರರನ್ನು ತಮ್ಮತ್ತ ಸೆಳೆಯಲು ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ ಪರ್ಯಾಣದಲ್ಲಿ ರಾಜಕೀಯ ಪಕ್ಷಗಳು ಪ್ರಾದೇಶಿಕ ಮತ್ತು ರಾಷ್ಟೀಯ ವಿಷಯಗಳನ್ನು ಮುಂದಿಟ್ಟು ಪ್ರಚಾರ ನಡೆಸುತ್ತಿವೆ ಬಿಜೆಪಿ ಕಾಂಗ್ರೆಸ್ ಮತ್ತು ಐಎನ್ಎಲ್ಡಿ ಸೇರಿದಂತೆ ರಾಜಕೀಯ ಪಕ್ಷಗಳು ಯುವ ಜನಾಂಗ ಮತ್ತು ರೈತರನ್ನು ಸೆಳೆಯಲು ಪ್ರಯತ್ನಿಸುತ್ತಿವೆ ಮಹಾರಾಷ್ಷದಲ್ಲಿ ರಾಜಕೀಯ ಪಕ್ಷಗಳ ಪ್ರಚಾರ ಬಿರುಸು ಪಡೆದಿದ್ದು ಸಾರ್ವಜನಿಕ ಸಭೆ ಸಮಾವೇಶ ರ್ನಾಲಿಗಳ ಮೂಲಕ ಮತದಾರರನ್ನು ಓಲ್ಲೆಸುವಲ್ಲಿ ಪಕ್ಷಗಳು ನಿರತವಾಗಿವೆ

ಇಲ್ಲಿ ಬಿಜೆಪಿ ಶಿವಸೇನೆ ಮತ್ತು ಕಾಂಗ್ರೆಸ್ ಎನ್ಸಿಪಿ ನಡುವೆ ನೇರ ಪೈಮೋಟಿ ಇದೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಣೆ ಸತಾರ ಮತ್ತು ಪಾರ್ಲಿ ಎಂಬಲ್ಲಿ ರ್ಡಾಲಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಶಿವಸೇನೆ ವರಿಷ್ಠ ಉದ್ದವ್ ಠಾಕ್ರೆ ಅವರು ಪಾಲ್ಗಾರ್ ಬೋಯಿಸರ್ ಧಪನು ವಿಕ್ರಮಗಡ ಕ್ಷೇತ್ರಗಳ ಮಹಯುತಿ ಅಭ್ದರ್ಥಿಗಳ ಪರ ಮನೋರ್ ಎಂಬಲ್ಲಿ ರ್ಡಾಲಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ರೈಲ್ವೇ ಸಚಿವ ಪಿಯೂಶ್ ಗೋಯಲ್ ಇಂದು ಮಿರಾ ಭಾಯಂದರ್ ಎಂಬಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಕಾಂಗ್ರೆಸ್ ನಾಯಕ ಜ್ಜೋತಿರಾದಿತ್ತ ಸಿಂಧಿಯಾ ಭೋಕರ್ ಲಾತೂರ್ ಸೋಲಾಮರ ಮತ್ತು ಮಣೆಯಲ್ಲಿ ರ್ಡಾಲಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಂಗ್ಲಿ ಜಾತ್ ಅಕ್ಕಲಕೋಟ ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸಲಿದ್ದಾರೆ ಮತದಾರರಲ್ಲಿ ಮತದಾನದ ಮಹತ್ವದ ಬಗ್ಗೆ ಜಾಗ್ಟತಿ ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ನಾಸಿಕ್ ಸ್ಟೆಕ್ಲಿಸ್ಟ್ ಫೌಂಡೇಶನ್ ಮುಂಬೈಯಲ್ಲಿಂದು ಮಾನವತಾ ಫೌಂಡೇಶನ್ ಸಹಯೋಗದೊಂದಿಗೆ ಸ್ಟೆಕಲ್ ರ್್ಾಲಿಯನ್ನು ಹಮ್ನಿಕೊಂಡಿದೆ

ವಸತಿ ಅಭಿವೃದ್ದಿ ಮೂಲಸೌಕರ್ಯ ಸಂಸ್ವೆಯ ಅಧ್ಯಕ್ಷ ಮತ್ತು ವ್ವವಸ್ಥಾಪಕ ನಿರ್ದೇಶಕ ರಾಕೇಶ್ ವಾಧ್ವಾನ್ ಅವರ ಮತ್ರ ಸಾರಾಂಗ್ ಪಿಎಂಸಿ ಬ್ಯಾಂಕ್ನ ಮಾಜಿ ಅಧಕ್ಷ ವರ್ಯಾಮ್ ಸಿಂಗ್ ನಿನ್ನೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ನೇಟ್ ಎಸ್ ಜಿ ತೇಖ್ ಅವರ ಎದುರು ಹಾಜರಾಗಿದ್ದರು ಬಳಿಕ ಜಾರಿ ನಿರ್ದೇಶನಾಲಯ ಆಕ್ರಮ ಪಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿ ವಾಧ್ವಾನ್ ಅವರನ್ನು ಕಸ್ಟಡಿಗೆ ನೀಡುವಂತೆ ಮುಂಬೈನ ವಿಶೇಷ ನ್ಕಾಯಾಲಯಕ್ಕೆ ಮನವಿ ಸಲ್ಲಿಸಿತು ಆದರೆ ನ್ಕಾಯಾಲಯ ಈ ಸಂಬಂಧ ಅಗತ್ತ ಪ್ರಕ್ರಿಯೆಗಳನ್ನು ಮೂರ್ಣಗೊಳಿಸುವಂತೆ ಸೂಚಿಸಿ ವಿಚಾರಣೆಯನ್ನು ಮುಂದೂಡಿತು

ಥಾಕಾ ಮತ್ತು ಕುರಿಗ್ರಾಮ ನಡುವೆ ಪ್ರಥಮ ಇಂಟರ್ ಸಿಟಿ ರೈಲು ಸೇವೆಗೆ ನಿನ್ನೆ ಚಾಲನೆ ನೀಡಿದ ಬಳಿಕ ಅವರು ಮಾತನಾಡಿದರು ಈ ರೈಲು ಸಂಪರ್ಕದಿಂದ ಉಭಯ ದೇಶಗಳ ನಡುವೆ ಸಂವಹನ ವ್ಯದ್ಧಿ ಮಾತ್ರವಲ್ಲ ಬಾಂಗ್ಲಾದೇಶ ರೈಲ್ವೆ ಇಲಾಖೆಗೂ ಹೆಚ್ಚಿನ ಆದಾಯ ಗಳಿಸಲು ಸಪಕಾರಿಯಾಗಲಿದೆ ಎಂದರು

ಪ್ರಸ್ತುತ ಉಭಯ ದೇಶಗಳ ನಡುವೆ ನಾಲ್ಕು ರೈಲು ಸೇವೆ ಚಾಲ್ತಿಯಲ್ಲಿವೆ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಅನ್ನು ಬಾಂಗ್ಲಾದೇಶದೊಂದಿಗೆ ಸಂಪರ್ಕಿಸಲು ಕರೀಂಗಂಜ್ಮಹಿಸಾಸನ್ನಿಂದ ಶಾಪ್ಬಾಜ್ಮರ ಮತ್ತು ಪಲ್ದಿಬರಿ ಚಿಲ್ಟಾಟಿ ನಡುವೆ ಇನ್ನೂ ಎರಡು ರೈಲು ಸಂಪರ್ಕ ಕಲ್ಪಿಸಲು ಪರಿಶೀಲಿಸಲಾಗುತ್ತಿದೆ ಆರ್ಥಿಕತೆಯನ್ನು ಉತ್ತೇಜಿಸಲು ಹೊಸ ಮಾರ್ಗಗಳ ಅನ್ವೇಷಣೆಗೆ ಭಾರತೀಯ ವ್ವಾಪಾರ ಸಮುದಾಯದೊಂದಿಗೆ ಉತ್ತಮ ಸಹಭಾಗಿತ್ವ ಕಾಯ್ದುಕೊಳ್ಳುವ ಅಗತ್ಯವಿದೆ ಎಂದು ಮಾಲ್ಡೀವ್ಸ್ ಹೇಳಿದೆ ಮಾಲೆಯಲ್ಲಿ ನಡೆದ ಇಂಡಿಯನ್ ಎಕ್ಸ್ಮೋ ಉದ್ಘಾಟನಾ ಸಮಾರಂಭದಲ್ಲಿ ಮಾಲ್ಡೀವ್ಸನ ಅರ್ಥಿಕ ಅಭಿವೃದ್ಧಿ ಸಚಿವ ಫಯಾಜ್ ಇಸ್ಮಾಯಿಲ್ ಎರಡು ದೇಶಗಳಲ್ಲೂ ಆರ್ಥಿಕ ಅಭಿವೃದ್ಧಿಗೆ ವಿಘುಲ ಅವಕಾಶಗಳಿವೆ ಎಂದರು ವೈದ್ಯಕೀಯ ಪ್ರವಾಸೋದ್ಯಮ ಮತ್ತು ಆಹಾರ ಸಂಸ್ಕರಣೆ ವಲಯಗಳಲ್ಲಿ ಹೆಚ್ಚಿನ ಅವಕಾಶಗಳು ಇವೆ ಎಂದು ಅವರು ಹೇಳಿದರು ಮಾಲ್ಡೀವ್ಸ್ ಅಧ್ಯಕ್ಷ ಇಬ್ರಾಹಿಂ ಮೊಹಮದ್ ಸೋಲಿಹ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡುವೆ ನಿಕಟ ಬಾಂಧವ್ಯವಿರುವುದು ಎರಡೂ ದೇಶಗಳ ಅಭಿವೃದ್ಧಿಗೆ ನೆರವಾಗುತ್ತಿದೆ ಎಂದು ಅವರು ಹೇಳಿದರು ಇಂಡಿಯನ್ ಎಕ್ಸ್ಪೋ ಮಾಲ್ಡೀವ್ಸ್ ಮತ್ತು ಕೇರಳದ ನಡುವೆ ಉದ್ದಮ ಅವಕಾಶಗಳಿಗೆ ಆದ್ದತೆ ನೀಡುವ ಪ್ರಮುಖ ಉದ್ದೇಶವನ್ನು ಹೊಂದಿದೆ ಪೂಡಿಕೆದಾರರಿಗೆ ಜಗತ್ತಿನಲ್ಲಿ ಭಾರತಕ್ಕಿಂತಲೂ ಉತ್ತಮ ತಾಣ ಸಿಗುವುದಿಲ್ಲ ಎಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ

ವಾಷಿಂಗ್ಟನ್ನಲ್ಲಿ ಅಂತಾರಾಷ್ಟೀಯ ಪಣಕಾಸು ನಿಧಿಯ ಕೇಂದ್ರ ಕಚೇರಿಯಲ್ಲಿ ಅಮೆರಿಕ ಭಾರತ ಮಹತ್ವದ ಮತ್ತು ಪಾಲುದಾರಿಕೆ ವೇದಿಕೆಯ ಸಪಯೋಗದಲ್ಲಿ ಫಿಕ್ಕೆ ಆಯೋಜಿಸಿರುವ ಕಾರ್ಯಕ್ರಮವೊಂದರಲ್ಲಿ ಅವರು ಮಾತನಾಡುತ್ತಿದ್ದರು ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ದೇಶವಾಗಿದ್ದು ಅತ್ಯುತ್ತಮ ಕೌಶಲ್ಯದ ಮಾನವ ಶಕ್ತಿಯನ್ನು ಹೊಂದಿದೆ ಎಂದು ಅವರು ಹೇಳಿದರು ಸುಧಾರಣೆಗಳನ್ನು ತರಲು ಸರ್ಕಾರ ನಿರಂತರ ಶ್ರಮಿಸುತ್ತಿರುವುದಾಗಿ ಅಂತಾರಾಷ್ಟೀಯ ಹೂಡಿಕೆದಾರರಿಗೆ ಭರವಸೆ ನೀಡಿದ ಅವರು ಒತ್ತಡದ ವಲಯಗಳಲ್ಲಿ ಸಮಸ್ಯೆಗಳ ನಿವಾರಣೆಗೆ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಹೇಳಿದರು ಒಟ್ಟಾರೆ ಬಳಕೆಯನ್ನು ವೃದ್ಧಿಸುವ ಕ್ರಮವಾಗಿ ನಿರ್ಮಾಣ ವಲಯದ ಎಲ್ಲ ಬ್ಯಾಂಕುಗಳು ಮತ್ತು ಅವುಗಳ ಪಾಲುದಾರರು ಬ್ಕಾಂಕಿಂಗ್ಯೇತರ ಪಣಕಾಸು ಸಂಸ್ಥೆಗಳು ಒಟ್ಟಾಗಿ ಸಣ್ಣ ಪಟ್ಟಣಗಳು ಮತ್ತು ಗ್ರಾಮಗಳಿಗೆ ಸೇವೆಯನ್ನು ವಿಸ್ತರಿಸಿ ಎಲ್ಲ ರೀತಿಯ ಸಾಲದ ನೆರವು ಕಲ್ಪಿಸಬೇಕು ಎಂದು ನಿರ್ಮಲಾ ಸೀತಾರಾಮನ್ ನುಡಿದರು ಜಮ್ಮವಿನ ಸಂಬಾ ಜಿಲ್ಲೆಯ ಸರೋರದಲ್ಲಿ ಜಮ್ಮ ಪಠಾನ್ಕೋಟ್ ರಾಷ್ಟೀಯ ಪೆದ್ದಾರಿಯಲ್ಲಿ ಟೋಲ್ ಸಂಗ್ರಪ ಕೇಂದ್ರ ಸ್ಟಾಪಿಸುವುದನ್ನು ವಿರೋಧಿಸಿ ಸಾರಿಗೆ ನೌಕರರು ಇಂದು ಲಖನ್ಮರದಿಂದ ಕಾಶ್ಮೀರ ಕಣಿವವರೆಗೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ ಜಮ್ಮು ವಲಯದಲ್ಲಿ ಸಾರ್ವಜನಿಕ ಸಾರಿಗೆ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು ಸರ್ಕಾರಿ ನೌಕರರುವಿದ್ಯಾರ್ಥಿಗಳು ಸೇರಿದಂತೆ ದೈನಂದಿನ ಪ್ರಯಾಣಿಕರು ತಮ್ಮ ಕಚೇರಿ ಮತ್ತು ಇತರ ಸ್ಥಳಗಳಿಗೆ ತೆರಳಲು ತೊಂದರೆ ಅನುಭವಿಸಿದರು ಜಮ್ಮು ಮತ್ತು ಕಾಶ್ಮೀರದ ರಾಷ್ಟೀಯ ಹೆದ್ದಾರಿಯಲ್ಲಿ ಟೋಲ್ ಸಂಗ್ರಹ ಕೇಂದ್ರ ಆರಂಭಿಸುವುದರಿಂದ ಮತ್ತು ಹೆಚ್ಚಿನ ಮೊತ್ತದ ಟೋಲ್ ತೆರಿಗೆ ವಿಧಿಸುವುದರಿಂದ ತಮಗೆ ತೊಂದರೆಯಾಗುತ್ತದೆ ಈಗಾಗಲೇ ವಿವಿಧ ರೀತಿಯ ತೆರಿಗೆಗಳಿಂದಾಗಿ ನಮ್ಮ ಬದುಕು ದುಸ್ತರವಾಗಿದೆ ಎಂದು ಸಾರಿಗೆ ವಲಯದವರು ಆರೋಪಿಸಿದ್ದಾರೆ ಕಣಿವೆಯಲ್ಲಿ ಶಾಂತಿ ಕದಡುವವರ ಮೇಲೆ ತೀವ್ರ ನಿಗಾ ಇಡುವಂತೆ ಜಮ್ಮ ಮತ್ತು ಕಾಶ್ಮೀರದ ಪೊಲೀಸ್ ಮಹಾ ನಿರ್ದೇಶಕ ದಿಲ್ವಾಗ್ ಸಿಂಗ್ ಸೂಚಿಸಿದ್ದಾರೆ